ಒಟ್ಟು ವ್ಯಾಕೇಜ್ ಭಾರತದ ಜಿಡಿಪಿಯ ಶೇ

ಸ್ವಾವಲಂಬಿ ಭಾರತಕ್ಕಾಗಿ ಕರೆ ನೀಡಿರುವ ಪ್ರಧಾನಮಂತ್ರಿ ಆತ್ಮ ನಿರ್ಭರ ಭಾರತಕ್ಕೆ ಐದು ಆಧಾರ ಸ್ತಂಭಗಳಿದ್ದು ಆ ವಲಯಗಳಲ್ಲಿ ದೃಢವಾದ ಸುಧಾರಣೆಗಳನ್ನು ತಂದು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸುತ್ತವೆ ಎಂದು ಹೇಳಿದ್ದಾರೆ ಅವರು ನಮ್ನ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಯಾಗಲು ಮತ್ತು ಅವುಗಳನ್ನು ಹೆಚ್ಚು ಹೆಚ್ಚು ಬಳಸುವ ಮೂಲಕ ಜಾಗತಿಕಗೊಳಿಸಲು ಇದು ಸಕಾಲ ಎಂದು ಪ್ರತಿಪಾದಿಸಿದ್ದಾರೆ

ಆದರೆ ಈ ಹೋರಾಟದಲ್ಲಿ ನಾವು ಕೇವಲ ನಮ್ಮನ್ನು ಮಾತ್ರ ರಕ್ಷಿಸಿಕೊಂಡರೆ ಸಾಲದು ಇತರರನ್ನೂ ರಕ್ಷಿಸಿ ಜೊತೆಗೆ ಮುಂದೆ ಸಾಗಬೇಕು ಎಂದರು

ಸ್ವಾವಲಂಬನೆಯ ವ್ಯಾಖ್ಯಾನ ಈಗ ಜಾಗತಿಕ ವಿಶ್ವದಲ್ಲಿ ಬದಲಾವಣೆಯತ್ತ ಸಾಗಿದೆ ಎಂದ ಪ್ರಧಾನಮಂತ್ರಿ ದೇಶ ಸ್ವಾವಲಂಬನೆಯ ಬಗ್ಗೆ ಮಾತನಾಡಿದಾಗಲೆಲ್ಲಾ ಅದು ಸ್ವಯಂ ಕೇಂದ್ರಿತವಾಗಿರುವುದಕ್ಕಿಂತ ಭಿನ್ನವಾಗಿರುತ್ತದೆ ಭಾರತದ ಸಂಸ್ಟ್ತಿ ವಿಶ್ವವನ್ನೇ ಒಂದು ಕುಟುಂಬ ವಸುದ್ವೆವ ಕುಟುಂಬಕಂ ಎಂದು ಪರಿಗಣಿಸುತ್ತದೆ ಮತ್ತು ಭಾರತದ ಪ್ರಗತಿ ಇಡೀ ವಿಶ್ವದ ಪ್ರಗತಿಗೆ ಕೊಡುಗೆ ನೀಡುತ್ತದೆ

ಗುಜರಾತ್ನ ಕಭ್ನಲ್ಲಿ ಭಾರಿ ಭೂಕಂಪದ ತರುವಾಯ ಆಗಿದ್ದ ಸಂಪೂರ್ಣ ಹಾನಿಯನ್ನು ಸ್ಮರಿಸಿದ ಪ್ರಧಾನಮಂತ್ರಿ ದ್ಭಢ ನಿರ್ಣಯ ಮತ್ತು ಸಂಕಲ್ಪದಿಂದ ಇಡೀ ಪ್ರದೇಶ ಈಗ ಮತ್ತೆ ತನ್ನ ಕಾಲ ಮೇಲೆ ನಿಂತಿದೆ ಇದೇ ರೀತಿಯ ಸಂಕಲ್ಪ ಈಗ ಕೈಗೊಂಡು ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲ ಭಾರತೀಯರು ಮುಂದಾಗಬೇಕಿದೆ ಎಂದು ಕರೆ ನೀಡಿದರು

ಪ್ರಧಾನಮಂತ್ರಿಯವರು ಇದೇ ವೇಳೆ ವಿಶೇಷ ಆರ್ಥಿಕ ಪ್ಲಾಕೇಜ್ ಪ್ರಕಟಿಸಿದರು ಮತ್ತು ಆತ್ಮ ನಿರ್ಭರ ಭಾರತ ಅಭಿಯಾನಕ್ಕೆ ಕರೆ ನೀಡಿದರು ಈ ಪ್ಯಾಕೇಜ್ ಅನ್ನು ಈ ಹಿಂದೆ ಕೋವಿಡ್ ಬಿಕ್ಕಟ್ಟನ ಹಿನ್ನೆಲೆಯಲ್ಲಿ ಸರ್ಕಾರ ಘೋಷಿಸಿದ ಪ್ಡಾಕೇಜ್ ಮತ್ತು ಆರ್

ಐ

ಮತ್ತು ಅದು ಭಾರತದ ಜಿಡಿಪಿಯ ಶೇ

ಈ ಪ್ವಾಕೇಜ್ ಆತ್ಲ ನಿರ್ಭರ ಭಾರತದ ಗುರಿ ಸಾಧನೆಯ ನಿಟ್ಟನಲ್ಲಿ ಅಗತ್ಯ ಜೈಶನ್ತ ನೀಡುವ ಜತೆಗೆ ಭೂಮಿ ಕಾರ್ಮಿಕರು ಲಿಕ್ಷಿಡಿಟಿ ಮತ್ತು ಕಾನೂನಿನ ಮೇಲೆ ಗಮನ ಪರಿಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಆರ್ಥಿಕ ಪ್ಲಾಕೇಜ್ ಗುಡಿ ಕೈಗಾರಿಕೆ ಸಣ್ಣ ಅತಿಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕಾರ್ಮಿಕರು ಮಧ್ಯಮವರ್ಗ ಕ್ಕೆಗಾರಿಕೆಗಳು ಮತ್ತಿತರ ಸೇರಿ ವಿವಿಧ ವರ್ಗದ ಆಶೋತ್ತರ ಈಡೇರಿಸುತ್ತದೆ ಪ್ಲಾಕೇಜ್ನ ವಿವರಗಳನ್ನು ಇಂದು ಪಣಕಾಸು ಸಚಿವರು ವಿವರಿಸಲಿದ್ದಾರೆ ಎಂದರು ಕಳೆದ ಆರು ವರ್ಷಗಳಲ್ಲಿ ಕೈಗೊಂಡ ಜನಧನ್ ಆಧಾರ್ ಮೊಬೈಲ್ ಜೆಎಎಂ ತ್ರಿಶಕ್ತಿಯ ದಿಟ್ಟ ಆರ್ಥಿಕ ಸುಧಾರಣೆಗಳಿಂದಾಗಿ ಆಗಿರುವ ಧನಾತ್ಮಕ ಪರಿಣಾಮಗಳ ಬಗ್ಗೆ ಮಾತನಾಡಿದ ಪ್ರಧಾನಮಂತ್ರಿಯವರು ಪಲವು ಕಠಿಣ ಸುಧಾರಣೆಗಳು ದೇಶವನ್ನು ಸ್ವಾವಲಂಬಿ ಮಾಡಲು ಆಗತ್ತವಾಗಿದ್ದು ಅದರಿಂದ ಭವಿಷ್ಯದಲ್ಲೂ ಕೋವಿಡ್ ನಂತರದ ಬಿಕ್ಕಟ್ಟಿನ ಪರಿಣಾಮವನ್ನು ಇಲ್ಲದಂತೆ ಮಾಡಬಹುದಾಗಿದೆ ಈ ಸುಧಾರಣೆಗಳು ಕೃಷಿ ಉತ್ತನ್ನಗಳ ಪೂರೈಕೆ ಸರಪಣಿಯ ಸುಧಾರಣೆಗಳು ತರ್ಕಬದ್ದ ತೆರಿಗೆ ವ್ಯವಸ್ಟ ಸರಳ ಮತ್ತು ಸ್ವಜ್ಞ ಕಾನೂನು ಸಮರ್ಥ ಮಾನವ ಸಂಪನ್ನೂಲ ಮತ್ತು ಬಲಿಷ್ಠ ಆರ್ಥಿಕ ವ್ಯವಸ್ಥೆಯನ್ನು ಒಳಗೊಂಡಿರುತ್ತವೆ ಈ ಎಲ್ಲ ಸುಧಾರಣೆಗಳೂ ವಾಣಿಜ್ಯವನ್ನು ಉತ್ತೇಜಿಸಿ ಪೂಡಿಕೆ ಆಕರ್ಷಿಸಿ ಮೇಕ್ ಇನ್ ಇಂಡಿಯಾ ಕಲ್ಪನೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದರು ಸ್ವಾವಲಂಬನೆಯು ದೇಶವನ್ನು ಜಾಗತಿಕ ಪೂರ್ನೆಕೆ ಸರಪಳಿಯ ಸ್ತರ್ಧೆಗೆ ಸಜ್ನಗೊಳಿಸುತ್ತದೆ ಮತ್ತು ದೇಶ ಈ ಸ್ಪರ್ಧೆಯಲ್ಲಿ ಗೆಲ್ಲುವುದು ಮುಖ್ಯ ಈ ಪ್ಯಾಕೇಜ್ ರೂಪಿಸುವಾಗ ಇದನ್ನು ಗಮನದಲ್ಲಿಟ್ಸುಕೊಳ್ಳಲಾಗಿದೆ ಇದು ವಿವಿಧ ವಲಯಗಳಲ್ಲಿ ಕೇವಲ ಸಾಮರ್ಥ್ಯವನ್ನು ಹೆಜ್ಜಿಸುವುದಲ್ಲದೆ ಜೊತೆಗೆ ಗುಣಮಟ್ಟವನ್ನೂ ಸಹ ಹೆಜ್ಜಿಸುತ್ತದೆ ಎಂದರು ಈ ಪ್ಚಾಕೇಜ್ ಸಂಘಟಿತ ಮತ್ತು ಅಸಂಘಟಿತ ವಲಯಗಳೆರಡರ ಬಡವರು ಶ್ರಮಿಕರು ವಲಸೆ ಕಾರ್ಮಿಕರು ಮೊದಲಾದವರ ಸಬಲೀಕರಣಕ್ಕೂ ಗಮನ ಪರಿಸಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಈ ಬಿಕ್ಕಟ್ನು ನಮಗೆ ಸ್ಲಳೀಯ ಉತ್ತಾದನೆ ಸ್ಲಳೀಯ ಮಾರುಕಟ್ನೆ ಮತ್ತು ಸ್ಲಳೀಯ ಪೂರ್ವೆಕೆ ಸರಪಣಿಯ ಮಪತ್ತವನ್ನು ಕಲಿಸಿತು ಸಂಕಷ್ಟದ ಕಾಲದಲ್ಲಿನ ನಮ್ಮ ಎಲ್ಲ ಬೇಡಿಕೆಗಳನ್ನು ಸ್ವಳೀಯವಾಗಿ ಪೂರೈಸಲಾಗಿದೆ ಈಗ ಸ್ವಳೀಯ ಉತ್ತನ್ನಗಳ ಬಗ್ಗೆ ಧ್ವನಿ ಎತ್ತುವುದು ಮತ್ತು ಸ್ವಳೀಯ ಉತ್ವನ್ನಗಳನ್ನು ಜನರು ಪೆಚ್ಚು ಪೆಚ್ಚು ಬಳಕೆ ಮಾಡುವ ಮೂಲಕ ಅವುಗಳನ್ನು ಜಾಗತೀಕರಣಗೊಳಿಸಲು ಇದು ಸಕಾಲವಾಗಿದೆ ಎಂದು ಹೇಳಿದರು ಈ ವೈರಾಣು ದೀರ್ಘಕಾಲ ನಮ್ನ ಬದುಕಿನ ಭಾಗವಾಗಿರುತ್ತದೆ ಎಂದು ಹಲವು ತಜ್ಞರು ಮತ್ತು ವಿಜ್ಞಾನಿಗಳು ಹೇಳಿದ್ದಾರೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಆದರೆ ನಮ್ನ ಜೀವನ ಅದರ ಸುತ್ತ ಮಾತ್ರ ಸುತ್ತುತ್ತಿರುವುದಿಲ್ಲ ಎಂಬುದನ್ನು ಬಾತ್ರಿ ಪಡಿಸುವುದೂ ಕೂಡ ಅಷ್ಲೇ ಮುಖ್ಯ ಜನರು ತಮ್ಮ ಗುರಿಗಳತ್ತ ಕೆಲಸ ಮಾಡುವಾಗ ಎರಡು ಗಜ ದೂರ ಅಂತರ ಕಾಯ್ದುಕೊಳ್ಳುವುದು ಮತ್ತು ಮಾಸ್ಕ್ ಧರಿಸುವುದು ಇತ್ವಾದಿ ಮುನ್ನಚ್ವರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಪ್ರತಿಪಾದಿಸಿದರು ನಾಲ್ಲನೇ ಹಂತದ ಲಾಕ್ ಡೌನ್ ಕುರಿತಂತೆ ಪ್ರಧಾನಮಂತ್ರಿ ಆವರು ಮಾತನಾಡಿ ಇದು ಯಾರೂ ಕಾಣದ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ

ಎಸ್ ಯಡಿಯೂರಪ್ಪ ಸ್ವಾಗತಿಸಿದ್ದಾರೆ ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಎದುರಾಗಿರುವ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿ ಸ್ವಾವಲಂಬಿ ಭಾರತ ನಿರ್ಮಾಣದ ನಿಟ್ಟಿನಲ್ಲಿ ವಸುದೈವ ಕುಟುಂಬಕಂ ಪರಿಕಲ್ಪನೆಯ ಸದ್ದಢ ಸಾಮಾಜಿಕ ವ್ಯವಸ್ವೆಯನ್ನು ಸಾಕಾರಗೊಳಿಸಲು ಪ್ರಧಾನಿ ಅವರು ಕರೆ ನೀಡುವ ಮೂಲಕ ಇಡೀ ದೇಶದ ಜನರ ಆತ್ಮವಿಶ್ವಾಸವನ್ನು ಪೆಚ್ಚಿಸಿದ್ದಾರೆ ಎಂದು ಪೇಳಿದ್ದಾರೆ ಉಪಮುಖ್ಯಮಂತ್ರಿ ಡಾ

ಜತೆಗೆ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ಇರಲಿ ಎಂಬ ಪ್ರಧಾನಿ ಅವರ ಕರೆಯಿಂದಾಗಿ ನವಭಾರತದ ಉದಯಕ್ಕೆ ನಾಂದಿ ಹಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಪ್ರಪಂಚದ ಯಾವುದೇ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವಿಶೇಷ ಪ್ಯಾಕೇಜ್ ನೀಡಿದ ಉದಾಹರಣೆ ಇಲ್ಲ

ಎಫ್ ಎಸ್ ಎ